ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಕಿ ದುರಂತ ಪ್ರಕರಣಕ್ಕೆ ತೀವ್ರ ಸಂತಾಪ ವ್ಯಕ್ಷಪಡಿಸಿದ್ದಾರೆ ಫಟಿನೆ ನಡೆದ ಸ್ನಳಕ್ಷೆ ಭೇಟಿ ನೀಡಿ ಪರಿತೀಲಿಸಿದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ವಾರದೊಳಗೆ ಘಟನೆಯ ಕುರಿತು ವರದಿ ನೀಡುವಂತೆ ಕೇಂದೀಯ ದೆಹಲಿಯ ಜೆಲಾಧಿಕಾರಿಗಳಿಗೆ ಸೂಚನೆ ನೀಡಿದಾರೆ

ಅಲ್ಲದೇ ಗಾಯಾಳುಗಳ ಸಂಪೂರ್ಣ ಚಿಕಿತ್ತಾ ವೆಚ್ಚವನ್ನು ದೆಹಲಿ ಸರ್ಕಾರದ ವತಿಯಿಂದಲೇ ಭರಿಸಲಾಗುವುದು ಎಂದು ತಿಳಿಸಿದ್ದಾರೆ ಬಿಜೆಪಿ ಓರಿಯ ನಾಯಕ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ದಿ ಸಚಿವ ಹರ್ದೀಪ್ಸಿಂಗ್ ಮರಿ ಶ್ವಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

ಈ ನಡುವೆ ದೆಹಲಿ ಹೊಲೀಸರು ಅಗ್ನಿ ದುರಂತ ನಡೆದ ಕಟ್ಟಡದ ಮಾಲೀಕನನನ್ನು ಬಂಧಿಸಿ ಆತನ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಉತ್ತರ ದೆಹಲಿಯ ಅನಜ್ಮಂಡಿಯ ನಾಲ್ಲು ಮಹಡಿಯ ಕಟ್ಟಡದಲ್ಲಿ ಬೆಳಗ್ಗೆ ಅಗ್ನಿ ದುರಂತ ಸಂಭವಿಸಿತ್ತು ಬೆಂಕಿ ದುರಂತಕ್ಕೆ ಕಾರಣ ತಿಳಿದು ಬಂದಿಲ್ಲ ಸಮಾಜದಲ್ಲಿನ ಕೆಳಹಂತದ ಸಮುದಾಯಗಳ ಸಬಲೀಕರಣಕಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಸೂಕ್ಷತೆ ವಹಿಸಬೇಕು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಭುವನೇತ್ವರದಲ್ಲಿಂದು ಉತ್ತಲ್ ವಿಶ್ವವಿದ್ಲಾನಿಲಯದ ಅಮೃತ ಮಹೋತ್ವವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಾಮಾಜಕ ಸಬಲೀಕರಣಕ್ಕೆ ಶಿಕ್ಷಣವೊಂದೇ ಸಾಧನ ಈ ಹಿನೈಲೆಯಲ್ಲಿ ಈ ಸಮುದಾಯಗಳ ಜೊತೆ ನಿಲ್ಲಬೇಕಾಗಿದೆ ಎಂದು ಹೇಳಿದರು

ಉತ್ತಮ ಪರಿಸರ ಆರೋಗ್ಲ ಶಿಕ್ಷಣ ನೀಡಲು ಮುಂದಾಗುವ ಅಗತ್ನವಿದೆ ಉತ್ತಲ್ ವಿಶ್ವವಿದ್ಯಾಲಯ ಬಹುವಿಧದಲ್ಲಿ ಕೆಲಸ ಮಾಡುತ್ತಿದೆ ಎಂದರು ಭಾರತದ ಪುರಾತನ ಜ್ವಾನದ ಸಂಪತ್ತು ದೇಶವನ್ನು ಮತ್ತಪ್ಪು ತೀಮಂತಗೊಳಿಸಿದೆ ಈ ನಿಟ್ಟನಲ್ಲಿ ಉತ್ಕಲ್ ವಿಶ್ವವಿದ್ಯಾಲಯ ಇನ್ನಪ್ಪು ಸಮ್ಬದ್ದಿಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಎಂದರು ಹಿಂಸಾಚಾರ ಅಸಹಿಷ್ಣುತೆ ಕಲಹಗಳಂತಹ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರು ಜವಾಬ್ಲಾರಿಯಿಂದ ಕಾರ್ಯನಿರ್ವಹಿಸಬೇಕು ಅದರಲ್ಲೂ ಯುವಜನರು ಎಚ್ಚರಿಕೆಯ ಹೆಜ್ಜೆಯಿಡಬೇಕು

ಇದಕ್ಕೂ ಮುನ್ನ ರಾಷ್ಪಪತಿ ರಾಮನಾಥ್ ಕೋವಿಂದ್ ಪ್ಲೆಕಾ ರಬಲಿಯನ್ ಸ್ನಾರಕಕ್ಕೆ ಶಂಕುಸ್ಲಾಪನೆ ನೆರವೇರಿಸಿದರು ಪೌರತ್ವ ತಿದ್ದುಪಡಿ ಮಸೂದೆ ಧರ್ಮವನ್ನು ಆಧರಿಸಿಲ್ಲ ಎಂದು ಬಿಜೆಪಿ ಹೇಳಿದೆ ಗುವಾಪತಿಯಲ್ಲಿಂದು ಸುದ್ಗಾರರೊಂದಿಗೆ ಮಾತನಾಡಿದ ಬಿಜೆಪಿ ವಕ್ತಾರರಾದ ರೂಪಂ ಗೋಸ್ವಾಮಿ ಮತ್ತು ಡಾ ಸುಮಲ್ ಮೊಮಿನ್ ಪಕ್ಷ ಅಸ್ವಾಂ ಒಪ್ಪಂದವನ್ನು ಈಡೇರಿಸಲು ಬದ್ದವಾಗಿದೆ ಎಂದರು

ಬಾಂಗ್ಲಾ ದೇಶ ಸೇರಿದಂತೆ ಅಕ್ಕಪಕ್ಕದ ದೇಶದ ಜನರು ಪೌರತ್ವಕ್ಕೆ ಅರ್ಜ ಹಾಕಿರುವ ಹಿನ್ನೆಲೆಯಲ್ಲಿ ಅರ್ಷರನ್ನು ಗುರುತಿಸಲು ಈ ಮಸೂದೆ ಸಹಕಾರಿಯಾಗಲಿದೆ ಎಂದರು ಪಶು ವೈದ್ಗಾಧಿಕಾರಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಎನ್ ಕೌಂಟರ್ ಮಾಡಿದ ಹಿನ್ನೆಲೆಯಲ್ಲಿ ರಾಷ್ಲೀಯ ಮಾನವ ಪಕ್ಷುಗಳ ಆಯೋಗದ ತಂಡ ಹೈದ್ರಾಬಾದ್ನಲ್ಲಿಂದು ಎರಡನೇ ದಿನವು ಸತತ ತನಿಖೆ ನಡೆಸಿತು ನಾಲ್ವರು ಅತ್ಯಾಚಾರಿ ಆರೋಪಿಗಳ ಮೃತದೇಹಗಳನ್ನು ಪರೀಕ್ಷಿಸುವ ಜೊತೆಗೆ ಘಟನೆಯಲ್ಲಿ ಗಾಯಾಳುಗಳಾದ ಪೊಲೀಸರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಯಿತು ಅಲ್ಲದೆ ಮರಣೋತ್ತರ ಪರೀಕ್ಷೆ ವರದಿಯನ್ನು ಅಧ್ಲಯನ ಮಾಡಿದ ತಂಡ ಶಾದ್ ನಗರ ಬಳಿಯ ಚತನ್ಪಲ್ಲಿಯಲ್ಲಿ ಎನ್ ಕೌಂಟರ್ ನಡೆದ ಸ್ನಳಕ್ಕೂ ಭೇಟಿ ನೀಡಿತು ಈ ನಡುವೆ ರಾಜ್ಯ ಹೈಕೋರ್ಟ್ ನಿರ್ದೇತನದ ಹಿನ್ನೆಲೆಯಲ್ಲಿ ಎನ್ ಕೌಂಟರ್ ಆದ ನಾಲ್ವರು ಆರೋಪಿಗಳ ಮೃತದೇಹವನ್ನು ಮೆಹಬೂಬ್ ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಗಿಭದ್ರತೆಯಲ್ಲಿಡಲಾಗಿದೆ ಎನ್ ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿಯ ವಿಚಾರಣೆ ಬರಲಿದೆ

ಎಲ್ಲಾ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ

ಅವುಗಳ ಪ್ವೆಕಿ ಚುನಾವಣೆ ನಡೆದಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೋಕಾರೊದಲ್ಲಿ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಪರ ಸಾರ್ವಜನಿಕ ಸಭೆಯನ್ನು ಉದ್ದೇತಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ ಗಾಂಧಿ ಬರಾಕಾಗಾವ್ ಮತ್ತು ರಾಂಚಿಯ ಬಿಐಟಿ ಮೆಸ್ತಾ ಮೈದಾನದಲ್ಲಿ ಯುಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ

ಉತ್ತರ ಪ್ರದೇಶದ ಉನ್ನಾವೋದ ಅತ್ಯಾಚಾರ ಸಂತ್ರಸ್ತೆಯ ಅಂತ್ಯ ಸಂಸ್ಕಾರ ಇಂದು ಆಕೆಯ ಸ್ವಗ್ರಾಮದಲ್ಲಿ ಪೊಲೀಸ್ ಬಿಗಿಭದ್ರತೆಯ ನಡುವೆ ನೆರವೇರಿಸಲಾಯಿತು ಈ ವೇಳೆ ಅಪಾರ ಸಂಖ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಜ್ಞ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಸ್ನಾಮಿ ಪ್ರಸಾದ್ ಮೌರ್ಯ ಮತ್ತು ತಾಂತ್ರಿಕ ಶಿಕ್ಷಣ ಸಚಿವ ಕಮಲ್ ರಾಣಿ ವರುಣ್ ಸಂತ್ರಸ್ಥೆಯ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ನರುಗಳಿಗೆ ಸಾಂತ್ವನ ಹೇಳಿದರು

ಲಕ್ನೋ ವಿಭಾಗದ ಆಯುಕ್ತ ಮುಬೇಶ್ ಮೆಶ್ರಾಮ್ ಮಾತನಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕುಟುಂಬದ ಇಬ್ಲರು ಸದಸ್ನರಿಗೆ ಮನೆ ಹಾಗೂ ಒಭ್ಗರಿಗೆ ಸೂಕ್ಷ ಉದ್ನೋಗ ದೊರಕಿಸಿಕೊಡಲಾಗುವುದು ಎಂದು ಹೇಳಿದರು ಪ್ರವಾಸೋದ್ಧಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ವಿದೇತಿಗರನ್ನು ಆಕರ್ಷಿಸಲು ಭಾರತ ನಾಳೆ ಸಿಂಗಪೂರನಲ್ಲಿ ರೋಡ್ ಕೋ ಹಮಿಕೊಂಡಿದೆ ಪ್ರವಾಸೋದ್ಗಮ ಕ್ಷೇತ್ರದಲ್ಲಿ ಹೂಡಿಕೆದಾರರನ್ನು ಆಷ್ಲಾನಿಸಲು ಮತ್ತು ಈ ಕ್ಷೇತ್ರಕ್ಷೆ ಸಂಬಂಧಿಸಿದ ಸಿಂಗಪೂರದಲ್ಲಿರುವ ಹೂಡಿಕೆದಾರರೊಂದಿಗೆ ಸಂವಾದ ನಡೆಸಲು ರೋಡ್ ಶೋ ಹಮ್ನಿಕೊಳ್ಳಲಾಗಿದೆ ಎಂದು ಸಿಂಗಪೂರನಲ್ಲಿರುವ ಭಾರತೀಯ ಪ್ರವಾಸೋದ್ಯಮ ಕಚೇರಿ ತಿಳಿಸಿದೆ ಒಲಂಪಿಕ್ ಪಂದ್ನಾವಳಿ ಸೇರಿದಂತೆ ತ್ರೀಡಾಸ್ಪರ್ಧೆಯಿಂದ ರಷ್ಣಾವನ್ನು ಅಮಾನತ್ತು ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವ ಉದ್ನೀಪನ ಮದ್ದು ಸೇವನೆ ವಿರೋಧಿ ಸಂಸ್ಥೆ ವಾಡಾ ನಾಳೆ ಲೌಸಾನೆಯಲ್ಲಿ ನಿರ್ಣಾಯಕ ಸಭೆ ನಡೆಯಲಿದೆ

ಅಂತಿಮ ಪಂದ್ಯದಲ್ಲಿ ತಾನ್ವಿ ಖನ್ನಾ ಸುನ್ದೆನಾ ಎಸ್

ಪರಿಂದರ್ ಸಿಂಗ್ ಬೆಳ್ಳಿ ಅಭಯಸಿಂಗ್ ಕಂಚು ಪಡೆದರು

ರವೀಂದರ್ ಸಿಂಗ್ ಕಂಚಿನ ಪದಕ ಬಾಚಿಕೊಂಡಿದ್ದಾರೆ